ಸುರೇಶ ಕುಮಾರ ಹೇಳಿದ್ದಾರೆ ಪ್ರವಾಹದಿಂದ ಹಾನಿಗೊಳಗಾದ ಬೆಳಗಾವಿ ಜಿಲ್ಲೆಯ ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ ನಂತರ ನದಿಇಂಗಳಗಾವ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಅನುದಾನವನ್ನು ಅಂಗನವಾಡಿ ಕೇಂದ್ರ ಶಾಲೆ ಹಾಗೂ ಆಸ್ತತ್ರೆ ಕಟ್ಟಡಗಳ ಸುಧಾರಣೆಗೆ ಮೊದಲು ಆದ್ಯತೆ ನೀಡಿ ಬಳಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ ಪತ್ತು ದಿನಗಳ ಹಿಂದೆ ಎಲ್ಲ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯ್ತಿ ಸಿಇಓಗಳ ಜೊತೆಗೆ ವಿಡಿಯೋ ಕಾನ್ಫರನ್ಸ್ ಮೂಲಕ ಪ್ರವಾಪ ಬಾಧಿತ ಶಾಲೆಗಳ ಕುರಿತು ಚರ್ಚೆ ಮಾಡಲಾಗಿದೆ

ದಾವಣಗೆರೆಯಲ್ಲಿ ನಿನ್ನೆ ಅತಿವೃಷ್ಟಿ ಹಾನಿ ಕುರಿತ ಪರಿಶೀಲನಾ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಬಹುತೇಕ ಗ್ರಾಮೀಣ ರಸ್ತೆಗಳು ಹಾಳಾಗಿವೆ

ಮಳೆಯಿಂದ ಹಾನಿಗೀಡಾಗಿರುವ ಶಾಲೆ ಅಂಗನವಾಡಿ ಆರೋಗ್ನ ಕೇಂದ್ರಗಳ ದುರಸ್ತಿಗೆ ಆದ್ದತೆ ನೀಡಲಾಗಿದೆ ಕೆರೆ ಕಟ್ಟೆಗಳ ದುರಸ್ತಿಗೂ ಕ್ರಮ ಕೈಗೊಳ್ಳಲಾಗಿದೆ

ಪರಿಹಾರ ಪಣ ಫಲಾನುಭವಿಗಳ ಖಾತೆಗೆ ನೇರವಾಗಿ ಪಾವತಿಯಾಗಲಿದೆ ಎಂದು ಅವರು ಹೇಳಿದರು

ಸರ್ಕಾರದ ಬೇಜವಾಬ್ದಾರಿತನದಿಂದ ಜನ ಕಷ್ಟ ಅನುಭವಿಸುವಂತಾಗಿದೆ ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ತ ಟೀಕಿಸಿದ್ದಾರೆ

ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿದರೆ ಪ್ರತಿಭಟನೆ ಎದುರಿಸಬೇಕಾಗುತ್ತದೆ ಎನ್ನುವ ಕಾರಣಕ್ಕೆ ಸಚಿವರು ಅಲ್ಲಿಗೆ ಭೇಟಿ ನೀಡಲು ಹಿಂಜರಿಯುತ್ತಿದ್ದಾರೆ ಎಂದರು ಅನರ್ಹ ಶಾಸಕರ ಪ್ರಕರಣ ಸುಪ್ರಿಂ ಕೋರ್ಟನಲ್ಲಿದ್ದು ತೀರ್ಮ ನೋಡಿಕೊಂಡು ಉಪಚುನಾವಣೆಗೆ ಪಕ್ಷದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಅನರ್ಹರನ್ನು ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ಸೇರಿಸಿಕೊಳ್ಳುವುದಿಲ್ಲ ಎಂದು ಸಿದ್ದರಾಮಯ್ಕ ಸ್ಪಷ್ಟಪಡಿಸಿದರು

ಮಂಜುಲ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಧಾರವಾಡದಲ್ಲಿ ನಿನ್ನೆ ಜಿಲ್ಲೆಯ ಅಭಿವ್ದದ್ದಿ ಯೋಜನೆಗಳ ಪ್ರಗತಿ ಪರಿತೀಲನೆ ನಡೆಸಿ ಮಾತನಾಡಿದ ಅವರು ಕೆರೆ ಕಟ್ಟೆಗಳಲ್ಲಿ ಸಂಗ್ರಹವಾಗಿರುವ ನೀರು ವ್ಯರ್ಥವಾಗಿ ಮೋಲಾಗದಂತೆ ಮುಂಜಾಗ್ರತೆ ವಹಿಸಬೇಕು ಸಂಬಂಧಿಸಿದ ಅಧಿಕಾರಿಗಳು ಅಗತ್ನ ಕ್ರಮ ಕೈಗೊಂಡು ಜನರಿಗೆ ಉತ್ತಮ ರಸ್ತೆ ಮನ ಪರಿಪಾರ ಪಾಗೂ ಬೆಳೆ ವರಿಹಾರ ತಲುಮವಂತೆ ಮಾಡಬೇಕು ಎಂದರು ಆಗಸ್ಟ್ನಲ್ಲಿ ಆಗಿರುವ ಮಳೆ ಪಾನಿಯಿಂದ ಸುಧಾರಿಸಿಕೊಳ್ಳುವ ಮೊದಲೇ ಮತ್ತೆ ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ನಿರಂತರ ಮಳೆಯಿಂದಾಗಿ ಮನೆ ಹಾನಿ ಬೆಳೆಹಾನಿ ಮತ್ತು ಮುಖ್ಯ ರಸ್ತೆ ಸಂಪರ್ಕ ರಸ್ತೆ ಸೇತುವೆಗಳು ಸೇರಿದಂತೆ ಅನೇಕ ರೀತಿಯ ಸಾರ್ವಜನಿಕ ಸ್ವತ್ತುಗಳಿಗೆ ಹಾನಿಯಾಗಿದೆ ಲೋಕೋಪಯೋಗಿ ಸಣ್ಣ ನೀರಾವರಿ ಹಾಗೂ ಆರೋಗ್ಡ ಇಲಾಖೆ ಹೆಚ್ಚು ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು ಎಂದು ವಿ

ಇದರ ಪ್ರಭಾವದಿಂದ ಕೇರಳ ಕರಾವಳಿ ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ಮುಂದಿನ ಎರಡು ದಿನ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ದ ಕ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮುನ್ನೆಚ್ವರಿಕೆ ನೀಡಿದೆ

ಸಾರ್ವಜನಿಕರು ಮುಂಜಾಗ್ರತಾ ಕ್ರಮ ವಹಿಸಬೇಕು

ಉಳ್ಳಾಲ ಸೋಮೇಶ್ವರದಲ್ಲಿ ಕಡಲ್ಕೊರೆತ ತೀವ್ರಗೊಂಡ ಪರಿಣಾಮ ಎರಡು ಮನೆಗಳು ಅಪಾಯದಂಚಿನಲ್ಲಿದ್ದು ತೆಂಗಿನ ಮರಗಳು ಉರುಳಿ ಸಮುದ್ರ ಪಾಲಾಗಿವೆ ಈ ಮಧ್ಯೆ ಜಿಲ್ಲೆಯಲ್ಲಿ ಇಂದು ಭಾರಿ ಮಳೆ ಸುರಿಯುವ ಸಾಧ್ಯತೆ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ಶಾಲೆ ಕಾಲೇಜುಗಳಿಗೆ ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಆದೇಶಿಸಿದ್ದಾರೆ ಎಂದು ನಮ್ನ ಪ್ರತಿನಿಧಿ ತಿಳಿಸಿದ್ದಾರೆ

ಆ ಸಂದರ್ಭದಲ್ಲಿ ಜಿಲ್ಲಾಡಳಿತ ಪರಿಶ್ನಿತಿಯನ್ನು ಸಮರ್ಥವಾಗಿ ನಿಭಾಯಿಸಿತ್ತು

ರೈತ ಸಮುದಾಯದ ಅಭಿವ್ಯದ್ದಿಗೆ ಸರ್ಕಾರ ಅಲವು ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದು ಮುಖ್ಚಮಂತ್ರಿ ಬಿ

ಯಡಿಯೂರಪ್ಪ ಹೇಳಿದ್ದಾರೆ ಬೆಂಗಳೂರಿನ ಗಾಂದಿ ಕೃಷಿ ಅಧ್ಯಯನ ಕೇಂದ್ರ ಜಿಕೆವಿಕೆ ನಲ್ಲಿ ಆಯೋಜಿಸಿ ಕೃಷಿ ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ರೈತರ ಉತ್ಪನ್ನಗಳಿಗೆ ನ್ಯಾಯಯುತ ಬೆಲೆ ಸಿಕ್ಕಾಗ ಮಾತ್ರ ರೈತರು ಆರ್ಥಿಕವಾಗಿ ಸಬಲರಾಗಲು ಸಾಧ್ಯ ಯುವ ಜನರನ್ನು ಕೃಷಿಯತ್ತ ಆಕರ್ಷಿಸಲು ವಿಶ್ವವಿದ್ಯಾಲಯಗಳು ಹೆಚ್ಚಿನ ಒತ್ತು ನಿಡುವ ಅಗತ್ತವಿದೆ ಎಂದರು

ಈ ಮೊತ್ತ ನೇರವಾಗಿ ಫಲಾನುಭವಿ ರೈತರ ಖಾತೆಗೆ ಜಮೆಯಾಗಲಿದೆ ಎಂದು ಹೇಳಿದರು ರಾಜ್ದದ ಪ್ರವಾಪ ಬಾಧಿತ ಪ್ರದೇಶಗಳಲ್ಲಿ ಪರಿಹಾರ ಕಾರ್ಯ ತ್ವರಿತ ಗತಿಯಲ್ಲಿ ಸಾಗುತ್ತಿದ್ದು ನಿಯಮಾವಳಗಿಂತ ಹೆಚ್ಚಿನ ಪರಿಹಾರವನ್ನು ರಾಜ್ಯ ಸರ್ಕಾರ ನೀಡಿದೆ ಎಂದು ಯಡಿಯೂರಪ್ಪ ಹೇಳಿದರು

ಸೂರ್ಯಪ್ರಕಾಶ ನಿನ್ನೆ ದಿಲ್ಲಿಯಲ್ಲಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಇದೊಂದು ಮಹತ್ವದ ಹೆಜ್ಜೆ ಆಕಾಶವಾಣಿ ಮತ್ತು ದೂರದರ್ಶನಕ್ಕೆ ಅಗತ್ಯ ಸುದ್ದಿಗಳನ್ನು ಪಿಬಿಎನ್ಎಸ್ ನೀಡಲಿದೆ ಜಗತ್ತಿನ ಬೇರೆ ಸುದ್ದಿ ಸಂಸ್ಥೆಗಳೊಂದಿಗೆ ಸ್ಪರ್ಧೆ ನೀಡುವಷ್ಟು ಸಮರ್ಥವಾಗಿದೆ ಡಿಜೆಟಲ್ ಫಸ್ಟ್ ಎನ್ನುವುದು ಪಿಬಿಎನ್ಎಸ್ನ ಧ್ಯೇಯವಾಗಿದೆ ಎಂದು ಹೇಳಿದರು ಪಿಬಿಎನ್ಎಸ್ ಕುರಿತು ಆಕಾಶವಾಣಿಯೊಂದಿಗೆ ಎ ಸೂರ್ಯಪ್ರಕಾಶ ತಮ್ನ ಅನಿಸಿಕೆ ಪಂಚಿಕೊಂಡಿದ್ದು ಹೀಗೆ

ಈ ಕುರಿತು ಪ್ರಕ್ರಿಕಾ ಹೇಳಿಕೆ ನೀಡಿರುವ ಅವರು ಹಿಂದಿನ ನಮ್ನ ಸರ್ಕಾರದ ಅವಧಿಯಲ್ಲಿ ಘೋಷಣೆಯಾಗಿದ್ದ ಕಾಲೇಜು ಇನ್ನೂ ಆರಂಭಗೊಂಡಿರಲಿಲ್ಲ ಈಗ ಆದಕ್ಕೆ ಮುಹೂರ್ತ ಕೂಡಿಬಂದಿದೆ

ಹಾವೇರಿ ನಗರದಲ್ಲಿ ತಜ್ಜರು ಗುರುತಿಸುವ ಜಾಗೆಯಲ್ಲೇ ಶೀಘ್ರದಲ್ಲಿ ಕಾಲೇಜು ಆರಂಭಕ್ಕೆ ಶಂಕು ಸ್ಮಾಪನೆ ನೆರವೇರಿಸಲಾಗುವುದು ಎಂದರು